ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಮೇರೇ ಬೂತ್ ಸಬ್ಸೆ ಮಜ್ಬೂತ್ ಸಂವಾದ್ ಕಾರ್ಯಕ್ರಮದಡಿ ವೀಡಿಯೋ ಕಾನ್ವರೆನ್ಸ್ ಮೂಲಕ ಅರುಣಾಚಲ ಪಶ್ಲಿಮ ಗಾಜಿಯಾಬಾದ್ ಪಜರಿಬಾರ್ ಜೈಪುರ ಗ್ರಾಮೀಣ ಮತ್ತು ನವಡಾ ಲೋಕಸಭಾ ಕ್ಷೇತ್ರಗಳ ಬಿಜೆಪಿ ಕಾರ್ಯಕರ್ತರೊಂದಿಗೆ ಸಂವಾದ ನಡೆಸಲಿದ್ದಾರೆ

ನರೇಂದ್ರ ಮೋದಿ ಆಪ್ನಲ್ಲಿ ಇದನ್ನು ವೀಕ್ಷಿಸಬಹುದಾಗಿದೆ ತಾವು ಈ ಕಾರ್ಯಕ್ರಮದ ನಿರೀಕ್ಷೆಯಲ್ಲಿರುವುದಾಗಿ ಶ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ ಮಂಗಳವಾರ ಪ್ರಧಾನಿಯವರು ಆಶಾ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆರೋಗ್ಯ ಯೋಜನೆಯ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ನಿನ್ನೆ ಶ್ರೀಲಂಕಾದ ಮಾಜಿ ಅಧ್ವಕ್ಷ ಮಹೀಂದ್ರ ರಾಜಪಕ್ಷೆ ಅವರು ಭೇಟಿಯಾಗಿ ಮಾತುಕತೆ ನಡೆಸಿದರು ನವದೆಹಲಿಯಲ್ಲಿ ನಿನ್ನೆ ಈ ಭೇಟಿ ನಡೆದಿದೆ ಎಂದು ಪ್ರಧಾನಿ ಕಚೇರಿ ತಿಳಿಸಿದೆ ವೀರಾಟ್ ಹಿಂದೂಸ್ತಾನ್ ಸಂಗಮ್ ಏರ್ಪಡಿಸಿರುವ ಭಾರತ ತ್ರೀಲಂಕಾ ಸಂಬಂಧ ಮುಂದಿರುವ ದಾರಿಗಳು ಕುರಿತ ಸಾರ್ವಜನಿಕ ಉಪನ್ಲಾಸ ನೀಡಲು ರಾಜಪಕ್ಷೆ ಅವರು ನವದೆಪಲಿಗೆ ಆಗಮಿಸಿದ್ದಾರೆ

ಮಮತಾ ಬ್ಲಾನರ್ಜಿ ಅವರಿಗೆ ಚಿಕಾಗೋಗೆ ತೆರಳಲು ಅನುಮತಿ ನಿರಾಕರಿಸಲಾಗಿದೆ ಎಂಬುದು ಸತ್ಯಕ್ಕೆ ದೂರವಾದುದು ಎಂದು ಸಚಿವಾಲಯದ ವಕ್ಷಾರ ರವೀಶ್ ಕುಮಾರ್ ತಿಳಿಸಿದ್ದಾರೆ ಸಮಾವೇಶದಲ್ಲಿ ಪಾಲ್ಗೊಳ್ಲಲು ಮಮತಾ ಬ್ಲಾನರ್ಜಿ ಅವರಿಗೆ ಅನುಮತಿ ನಿರಾಕರಿಸಲಾಗಿದೆ ಎಂಬ ಕೆಲವು ಮಾಧ್ಯಮಗಳಲ್ಲಿ ಬಂದ ವರದಿಯ ಬಗ್ಗೆ ಕೇಳಲಾದ ಪ್ರಶೈಗೆ ಅವರು ಈ ಪ್ರತಿಕ್ರಿಯೆ ನೀಡಿದ್ಗಾರೆ

ನ್ಯಾಯಮೂರ್ತಿಗಳಾದ ಎ ಎಂ ಖನ್ವಾಲ್ಗರ್ ಮತ್ತು ಸಂಜಯ್ ಕಿಶನ್ ಕೌಲ್ ಅವರನ್ನು ಒಳಗೊಂಡ ಪೀಠ ಅಪಘಾತದಲ್ಲಿ ಮೃತಪಟ್ಟಿದ್ದ ಜಸ್ವಿಂಧರ್ ಸಿಂಗ್ ಮತ್ತು ಕುಟುಂಬದ ಸದಸ್ಯರು ಸಲ್ಲಿಸಿದ್ದ ಮನರ್ ಪರಿಶೀಲನಾ ಅರ್ಜಿಯ ವಿಚಾರಣೆಗೆ ಸಮ್ತಿ ನೀಡಿ ನವಜೋತ್ ಸಿಂಗ್ ಸಿಧುಗೆ ನೋಟಿಸ್ ಜಾರಿ ಮಾಡಿದೆ

ವಿಚಾರಣೆ ಪೂರ್ಣಗೊಂಡ ಬಳಿಕ ವೆಸ್ಟ್ಮಿನಿಸ್ಸರ್ ಮ್ಯಾಜಸ್ಸೇಟ್ ಕೋರ್ಟ್ನ ನ್ಯಾಯಾಧೀಶ ಎಮ್ನ ಅರ್ಬುತ್ನಾಟ್ ಅವರು ಪ್ರಕರಣದ ಮೇಲ್ನೋಟವನ್ನು ಪರಿಗಣಿಸುವುದು ಬಹಳ ಮುಖ್ಯ ಜೈಲಿನ ಸ್ವಿತಿಗತಿಗೆ ಸಂಬಂಧಿಸಿದ ವಿಷಯ ನಂತರದ್ದು ಎಂದು ಹೇಳಿದ್ದಾರೆ ಮುಂಬೈನ ಅರ್ಥರ್ ರೋಡ್ ಜೈಲಿನಲ್ಲಿ ಮಲ್ಯ ಅವರಿಗೆ ಪ್ರತ್ಯೇಕ ಸೆಲ್ ತಯಾರಿಯ ಬಗ್ಗೆಯೂ ನ್ಯಾಯಾಧೀಶರಿಗೆ ವಿವರ ನೀಡಲಾಗಿದೆ

ಲಂಡನ್ನಲ್ಲಿ ಮಲ್ಯ ಅವರು ಮಾಧ್ಯಮಗಳೊಂದಿಗೆ ತಾವು ಇಲ್ಲಿಗೆ ಬರುವ ಮೊದಲು ಭಾರತದ ಹಣಕಾಸು ಸಚಿವರನ್ನು ಭೇಟಿಯಾಗಿದ್ದೆ ಎಂದು ಹೇಳಿದ್ದರು

ನವದೆಹಲಿಯಲ್ಲಿ ನಿನ್ನೆ ಸುದ್ದಿ ಸಂಸ್ವೆಯೊಂದಿಗೆ ಮಾತನಾಡಿದ ಅರುಣ್ ಜೇಟ್ಲ ವಿಜಯ ಮಲ್ಯ ಅವರನ್ನು ಕಚೇರಿಯಲ್ಲಾಗಲಿ ಮನೆಯಲ್ಲಾಗಲಿ ಭೇಟಿಯಾಗಲು ಸಮಯಾವಕಾಶವನ್ನೇ ನೀಡಿಲ್ಲ ಎಂದು ತಿಳಿಸಿದ್ದಾರೆ

ಮಹಾರಾಷ್ಟ ತಮಿಳುನಾಡು ಕರ್ನಾಟಕ ಗುಜರಾತ್ ಮತ್ತಿತರ ರಾಜ್ಯಗಳಲ್ಲಿ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಮಹಾರಾಷ್ವದಲ್ಲಿ ಇಂದು ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸಲಾಗುತ್ತದೆ ರಾಷ್ಲಪತಿ ರಾಮನಾಥ್ ಕೋವಿಂದ್ ಉಪ ರಾಷ್ಲಪತಿ ಎಂ

ಗಣೇಶ ಚತುರ್ಥಿ ಹಬ್ಬ ಎಲ್ಲಾ ಜನರನ್ನು ಒಂದುಗೂಡಿಸುತ್ತದೆ

ಶಾಂತಿ ಸಮೃದ್ಧಿ ಮತ್ತು ಅಭ್ಯದಯಕ್ಕೆ ನಮಗೆ ಮಾರ್ಗದರ್ಶನ ನೀಡಲಿ ಎಂದು ರಾಷ್ಲಪತಿಯವರು ತಮ್ನ ಸಂದೇಶದಲ್ಲಿ ತಿಳಿಸಿದ್ದಾರೆ

ವೆಂಕಯ್ಲನಾಯ್ಲು ತಮ್ನ ಸಂದೇಶದಲ್ಲಿ ಜ್ವಾನ ಅಭ್ಯುದಯ ಮತ್ತು ದೇಶದ ಉತ್ತಮ ಭವಿಷ್ಣದ ಸಾಕಾರಕ್ಕಾಗಿ ಗಣೇಶನನ್ನು ಪೂಜಿಸಲಾಗುತ್ತದೆ ಈ ಹಬ್ಬ ದೇಶದಲ್ಲಿ ಶಾಂತಿ ಪ್ರಗತಿ ಮತ್ತು ಸೌಪಾರ್ದತೆ ತರಲಿ ಎಂದು ಆಶಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ದೇಶದ ಜನತೆಗೆ ಗಣೇಶ ಹಬ್ಲದ ಶುಭಾಷಯ ಕೋರಿದ್ದಾರೆ ಮಧ್ಯಪ್ರದೇಶದಲ್ಲಿ ಸರ್ಕಾರ ಮತ್ತು ಸರ್ಕಾರೇತರ ಸಂಘ ಸಂಸ್ಥೆಗಳು ನಿರಂತರವಾಗಿ ನಡೆಸಿದ ಅರಿವು ಕಾರ್ಯಕ್ರಮದಿಂದಾಗಿ ಅಲ್ಲಿನ ಜನರು ಪ್ಲಾಸ್ಟರ್ ಆಫ್ ಪಾರಿಸ್ ಗಣೇಶನ ಬದಲು ಮಣ್ಣಿನಿಂದ ತಯಾರಿಸಿದ ಗಣೇಶನನ್ನು ಖರೀದಿಸುತ್ತಿದ್ದಾರೆ ಮಧ್ಯಪ್ರದೇಶದಲ್ಲಿ ಪರಿಸರ ಸ್ನೇಹಿ ಗಣೇಶನ ಪೈಕಿ ಈ ವರ್ಷ ಮರದಿಂದ ತಯಾರಿಸಿದ ಗಣೇಶನ ಪೂಜೆ ಜನರು ಮೊದಲ ಆದ್ಯತೆ ನೀಡಿದ್ದಾರೆ

ತಮಿಳುನಾಡು ಸರ್ಕಾರ ರಾಜ್ಯದಲ್ಲಿ ಇ ಸಿಗರೇಟ್ನ ಉತ್ಪಾದನೆ ಮಾರಾಟ ಮತ್ತು ಇಟ್ಲುಕೊಳ್ಲುವುದನ್ನು ನಿಷೇಧಿಸಿದೆ ಎಲೆಕ್ಸಾನಿಕ್ ನಿಕೋಟಿನ್ ಡೆಲಿವರಿ ಸಿಸ್ಸಮ್ ಅನ್ನು ಇ ಸಿಗರೇಟ್ ಎಂದು ಕರೆಯಲಾಗುತ್ತಿದ್ಲು ಇದರ ಆನ್ಲೈನ್ ಮಾರಾಟ ಸೇರಿದಂತೆ ಎಲ್ಲಾ ರೀತಿಯ ಮಾರಾಟ ಉತ್ಪಾದನೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನಿಷೇಧಿಸಿ ಸರ್ಕಾರ ನಿನ್ನೆ ಆದೇಶ ಹೊರಡಿಸಿದೆ